ದೇಶೀಯ ವಿಮಾನ ಸೇವೆ ಪುನಾರಂಭ ಬೆಂಗಳೂರಿನಿಂದ ಬೆಳಗಾವಿ ಕಲಬುರಗಿಗೆ ವಿಮಾನ ಹಾರಾಟ

ವಿಮಾನ ನಿಲ್ದಾಣದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ನಿಲ್ದಾಣದ ನಿರ್ಗಮನ ಪ್ರವೇಶ ದ್ವಾರಗಳಲ್ಲಿ ಪ್ರಯಾಣಿಕರು ಥರ್ಮಲ್ ಸ್ಕ್ಲಾನ್ಗೆ ಒಳಪಡಬೇಕಾಗಿರುವುದಲ್ಲದೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಮತ್ತು ಇ ಮುದ್ರಿತ ಬೋರ್ಡಿಂಗ್ ಪಾಸ್ ಹೊಂದಿರಬೇಕು ಮೊಬೈಲ್ ಫೋನ್ಗಳಲ್ಲಿ ಆರೋಗ್ಯ ಸೇತು ಆಪ್ ಅಳವಡಿಸಿಕೊಂಡಿರಬೇಕಾಗಿರುತ್ತದೆ ಹಲವಾರು ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗಿದೆ ಪ್ರಯಾಣಿಕರಿಗೆ ಸುರಕ್ಷಿತ ಅನುಭವವನ್ನು ಸಾದರಪಡಿಸುವಲ್ಲಿ ಬದ್ದತೆ ಹೊಂದಲಾಗಿದೆ ಎಂದು ಬಿಐಎಎಲ್ನ ಮುಖ್ಯಕಾರ್ಯ ನಿರ್ವಾಹಕ ಅಧಿಕಾರಿ ಹರಿ ಮಾರರ್ ತಿಳಿಸಿದ್ದಾರೆ

ಪ್ರಯಾಣಿಕರು ಸುರಕ್ಷಿತವಾಗಿ ತಲುಪಿದ್ದಾರೆ ಇಲ್ಲಿಂದ ಅಹಮದಾಬಾದ್ ಪುಣೆ ಮುಂಬೈ ಮತ್ತು ಮೈಸೂರಿಗೆ ವಿಮಾನ ಹಾರಾಟ ಏರ್ಪಾಡಾಗಿದೆ ಕೊರೋನಾ ಸೋಂಕು ಹರಡದಂತೆ ವಿಮಾನ ನಿಲ್ದಾಣದಲ್ಲಿ ಎಲ್ಲ ರೀತಿಯ ಸುರಕ್ಷಿತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹೊರರಾಜ್ಯದಿಂದ ಬರುವ ಪ್ರಯಾಣಿಕರಿಗೆ ಏಳು ದಿನಗಳವರೆಗೆ ಕ್ವಾರಂಟೈನ್ ಮಾಡಲು ಜಿಲ್ಲಾ ಆದಳಿತ ಕ್ರಮ ತೆಗೆದುಕೊಂಡಿದೆ

ಭಾರತೀಯ ವಿಮಾನಯಾನ ಪ್ರಾಧಿಕಾರದ ಮಾರ್ಗಸೂಚಿಯಂತೆ ಎಲ್ಲಾ ಪ್ರಯಾಣಿಕರ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತಿದೆ ಎಂದು ಕಲಬುರಗಿ ವಿಮಾನ ನಿಲ್ದಾಣದ ಎ ಎ ಐ ನಿರ್ದೇಶಕ ಜ್ಞಾನೇಶ್ವರ ರಾವ್ ತಿಳಿಸಿದ್ದಾರೆ

ಈ ಪೈಕಿ ಐದು ರೈಲುಗಳು ಬಿಹಾರಕ್ಕೆ ತೆರಳಿದರೆ ಎರಡು ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ ರಾಜ್ಯಗಳಿಗೆ ಪ್ರಯಾಣ ಆರಂಭಿಸಿದವು ಒದಿಶಾ ಮತ್ತು ಮಿಜೋರಾಂಗೆ ತಲಾ ಒಂದೊಂದು ರೈಲು ಸಂಚರಿಸಿದವು

ಬಿಹಾರದ ರೈಲುಗಳು ಕಂಟೋನ್ಮೆಂಟ್ ನಿಲ್ದಾಣದಿಂದ ಉತ್ತರ ಪ್ರದೇಶಕ್ಕೆ ತೆರಳುವ ರೈಲುಗಳು ಚಿಕ್ಕಬಾಣಾವರದಿಂದ ಉಳಿದ ರೈಲುಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ನಿರ್ಗಮಿಸಿದವು ಎಲ್ಲಾ ಪ್ರಯಾಣಿಕರಿಗೆ ಉಟ ಕುಡಿಯುವ ನೀರು

ಸ್ಯಾನಿಟೈಸರ್ನ್ನು ರಾಜ್ಯ ಕಾರ್ಮಿಕ ಇಲಾಖೆಯಿಂದ ಪೂರೈಸಲಾಯಿತು

ನೂತನ ಪರಿಷ್ಕ ತ ದರಗಳು ನಾಳೆಯಿಂದ ಜಾರಿಯಾಗಲಿದೆ ಎಂದು ಬಿಎಂಟಿಸಿ ಪ್ರಕಟಣೆ ತಿಳಿಸಿದೆ ವಿವಿಧ ನಿಲ್ದಾಣಗಳಿಗೆ ಪ್ರತ್ಯೇಕ ದರಗಳನ್ನು ನಿಗದಿಪಡಿಸಲಾಗಿದ್ದು

ಇಂದು ಒಬ್ಬರು ಮೃತಪಟ್ಟಿದ್ದು

ಕಲಬುರಗಿ ಜಿಲ್ಲೆಯಲ್ಲೂ ಕೊರೋನಾ ಸೋಂಕಿತರ ಸಂಖ್ಯೆ ಇಂದು ಹೆಚ್ಚಾಗಿ ಕಂಡುಬಂದಿದೆ

ಕೊರೋನಾ ಲಾಕ್ಡೌನ್ ಹಿನ್ನಲೆಯಲ್ಲಿ ಮಸೀದಿ ಹಾಗೂ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಿಷೇಧಿಸಲಾಗಿದ್ದು ಮುಸ್ಲಿಂ ಬಾಂಧವರು ಮನೆಗಳಲ್ಲಿಯೇ ಪ್ರಾರ್ಥನೆ ಸಲ್ಲಿಸಿ ಸಂಪ್ರದಾಯಗಳನ್ನು ಪಾಲಿಸಿದರು ತಿಂಗಳಿಡೀ ರಂಜಾನ್ ಉಪವಾಸ ಆಚರಿಸುವ ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತರ್ ಆಚರಿಸಿ ಉಪವಾಸ ಅಂತ್ಯಗೊಳಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನೆಲಮಂಗಲ ಹೊಸಕೋಟೆ ಹಾಗೂ ದೇವನಹಳ್ಳಿ ತಾಲೂಕುಗಳಲ್ಲಿ ಸರಳವಾಗಿ ಈದ್ ಉಲ್ ಫಿತರ್ ಆಚರಿಸಲಾಗುತ್ತಿದೆ ಧಾರವಾದ ಬಳ್ಳಾರಿ ಹಾಗೂ ರಾಯಚೂರು ಗದಗ್ ಚಿಕ್ಕಮಗಳೂರು ದಾವಣಗೆರೆ ಕಲಬುರಗಿ ಮತ್ತಿತರ ಕಡೆಗಳಲ್ಲಿ ಮುಸ್ಲಿಂ ಬಾಂಧವರು ತಮ್ಮ ಮನೆಗಳಲ್ಲಿಯೇ ಹಬ್ಬ ಆಚರಿಸುವ ಮೂಲಕ ಪರಸ್ವರ ಶುಭಾಶಯ ವಿನಿಮಯ ಮಾಡಿಕೊಂಡರು

ರಾಜ್ಯಪಾಲ ವಜೂಭಾಯ್ ವಾಲಾ ರಂಜಾನ್ ಹಬ್ಬಕ್ಕೆ ಶುಭಕೋರಿದ್ದು ವಿಶೇಷ ಪ್ರಾರ್ಥನೆ ಮತ್ತು ಉಪವಾಸ ಹಾಗೂ ಬಡವರಿಗೆ ದಾನ ಮಾದುವಂತಹ ಸತ್ಕಾರ್ಯಗಳ ಭಾಗವಾದ ರಂಜಾನ್ ಉಳ್ಳವರು ಬಡವರಿಗೆ ಸಹಾಯ ಮಾಡುವ ನೈಜ ಉದ್ದೇಶ ಹೊಂದಿದೆ ಈ ಮೂಲಕ ರಂಜಾನ್ ಹಬ್ಬ ಮತ್ತಷ್ಟು ಪವಿತ್ರಗೊಂಡಿದೆ ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ವೀಟ್ ಸಂದೇಶದಲ್ಲಿ ನಾಡಿಗೆ ಎದುರಾಗಿರುವ ಕೋವಿಡ್ ಸಂಕಷ್ಟಗಳು ಪರಿಹಾರವಾಗಲಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ದಿಯನ್ನು ದೇವರು ಕರುಣಿಸಲಿ ಪ್ರತಿಯೊಬ್ಬರು ಮನೆಯಲ್ಲಿದ್ದು ಸುರಕ್ಷಿತವಾಗಿ ಹಬ್ಬ ಆಚರಿಸುವಂತಾಗಲಿ ಎಂದು ಹೇಳಿದ್ದಾರೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಸಂದೇಶದಲ್ಲಿ ತ್ಯಾಗ ಮತ್ತು ಭ್ರಾತೃತ್ವ ಸಂದೇಶವನ್ನು ಅರಿತು ಅಳವದಿಸಿಕೊಂಡು ಬಾಳೋಣ ಎಂದು ಹೇಳಿದ್ದಾರೆ ನಾಡಿನ ಹಲವು ಗಣ್ಯರು ರಂಜಾನ್ ಹಬ್ಬಕ್ಕೆ ಶುಭ ಕೋರಿದ್ದು ವ್ಯಕ್ತಿಗತ ಅಂತರ ಕಾಯ್ದುಕೊಂದು ಹಬ್ಬವನ್ನು ಆಚರಿಸಬೇಕು ಎಂದು ಮುಸ್ಲಿಂ ಧರ್ಮಗುರುಗಳು ಸಲಹೆ ಮಾಡಿದ್ದಾರೆ